ಹೊಸ ಆರ್ಥಿಕ ಅವಕಾಶಗಳನ್ನು ಒದಗಿಸಲಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ಗಾರೆ ಭಾರತ ಮಾನವ ಕೇಂದ್ರಿತ ಹಾಗೂ ಎಲ್ಲರನ್ನೊಳಗೊಂಡ ವಿಧಾನವನ್ನು ಅಳವಡಿಸಿಕೊಂಡಿದೆ ಎಂದು ಹೇಳದ್ದಾರೆ

ಜಾಗತಿಕ ಪುನಕ್ಷೇತನದಲ್ಲಿ ಭಾರತ ಮುಂಚೂಣಿ ನಾಯಕತ್ನ ವಹಿಸಲಿದೆ ಭಾರತ ಪ್ರತಿಭಾವಂತರ ಆಗರವಾಗಿದ್ದು ಹಲವು ಸಾಮಾಜಕ ಹಾಗೂ ಆರ್ಥಿಕ ಸವಾಲುಗಳನ್ನು ಸಮರ್ಥವಾಗಿ ನಿಭಾಯಿಸಿರುವ ಸಹಜ ಸುಧಾರಣಾ ದೇಶವಾಗಿದೆ ಎಂದು ನುಡಿದಿದ್ದಾರೆ

ದೇತದ ಜನರ ಕಲ್ಲಾಣಕಾಗಿ ಸರ್ಕಾರ ಪಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ವಿವರಿಸಿದರು

ಈ ಸಮಾವೇಶದಲ್ಲಿ ಜಾಗತಿಕ ಚಿಂತಕರು ಉದ್ದಮದ ಗಣ್ಣರು ಕೊರೋನಾ ನಂತರ ಜಾಗತಿಕ ಅರ್ಥಿಕತೆಯ ಮನಶ್ಲೇತನ ಹಾಗೂ ಭಾರತಕ್ಷೆ ಲಭಿಸಲಿರುವ ಅವಕಾಶಗಳಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಿದ್ದಾರೆ ಕಾಶಿ ದೇಶದ ಅತಿ ದೊಡ್ಡ ರಫ್ತು ಕೇಂದ್ರವಾಗಿ ಅಭಿವ್ಯದ್ಲಿಗೊಳ್ಳುವ ಸಾಮರ್ಥ್ನ ಹೊಂದಿದ್ಲು ಆತ್ಮ ನಿರ್ಭರ್ ಭಾರತಕ್ಷೆ ಸ್ತೂರ್ತಿದಾಯಕವಾದ ನಗರವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೈಗೊಂಡ ನಿರ್ಧಾರದಿಂದಾಗಿ ಕರಕುಶಲ ಜೀನು ಕೃಷಿ ಡ್ಲೆರಿ ಗಾರ್ಮೆಂಟ್ ಉದ್ಲಮ ಹಾಗೂ ಮೀನುಗಾರಿಕೆಯಂತಹ ವಲಯಗಳಲ್ಲಿ ಹೊಸ ಹೊಸ ಅವಕಾಶಗಳು ಸ್ಪಷಿಯಾಗಲಿವೆ ಎಂದರು ಕೊರೋನಾ ಸಂಕಷ್ನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿರುವ ಬಡವರು ಹಾಗೂ ಅಗತ್ಯವಿರುವ ಜನರಿಗೆ ಎಲ್ಲ ರೀತಿಯ ಸವಲತ್ತು ಕಲ್ಲಿಸಲು ಪ್ರಯತ್ಯಿಸುತ್ತಿದೆ

ಕೊರೋನಾ ವಿರುದ್ದ ದೇಶ ಸಾರಿರುವ ಸಮರದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿ ಪಲವು ದೇಶಗಳ ತಜ್ಞರು ಕೊರೋನಾ ವಿರುದ್ದದ ಭಾರತದ ಹೋರಾಟದ ಸಾಮರ್ಥ್ಯವನ್ನು ಪ್ರತ್ನಿಸಿದ್ದರು ಆದರೆ ದೇಶದ ಜನರು ತಜ್ಞರ ಅಂದಾಜನ್ನು ತಲೆಕೆಳಗಾಗಿಸಿದ್ದಾರೆ ಎಂದು ಹೇಳದರು

ಹರ್ಷವರ್ಧನ್ ಸ್ಪಪ್ಪಪಡಿಸಿದ್ದಾರೆ

ದೇಶದ ಭಾರಿ ಜನಸಂಖ್ನೆ ಹಾಗೂ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಸೋಂಕು ಪ್ರಕರಣ ಹಾಗೂ ಸಾವುಗಳು ಸಂಭವಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ

ದೇಶದಲ್ಲಿ ಸೋಂಕುಪೀಡಿತರ ಜೇತರಿಕೆ ಪ್ರಮಾಣ ಏರಿಕೆ ಗತಿಯಲ್ಲಿದ್ದು

ಬಹುತೇಕ ಸಾವುಗಳು ಈ ವಯೋಮಾನಗಳ ನಡುವೆ ಸಂಭವಿಸುತ್ತಿದೆ

ದೇಶದಲ್ಲಿ ಕೊರೋನಾ ಸೋಂಕು ಕಂಡುಬಂದ ನಂತರ ದಿನವೊಂದರಲ್ಲಿ ಹೊಸದಾಗಿ ವರದಿಯಾದ ಅತಿ ಹೆಚ್ಚಿನ ಪ್ರಕರಣಗಳು ಇವಾಗಿವೆ

ಈ ನಡುವೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ೆ

ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳಿಗೆ ಅನುಮತಿ ಕಲ್ಲಿಸುವ ಮೂಲಕ ದೇಶಾದ್ದಂತ ಕೊರೋನಾ ಸೋಂಕು ಮಾದರಿಗಳ ಪರೀಕ್ಸಾ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಲಾಗುತ್ತಿದೆ

ಈ ಸೋಲಾರ್ ಪಾರ್ಕನ್ನು ರೇವಾ ಅಲ್ಲಾ ಮೆಫಾ ಸೋಲಾರ್ ಲಿಮಿಟೆಡ್ ಸಂಸ್ಥೆ ಅಭಿವೃದ್ದಿ ಪಡಿಸಿದೆ

ಮಧ್ಯಪ್ರದೇಶದ ಉರ್ಜಾ ವಿಕಾಸ್ ನಿಗಮ ಹಾಗೂ ಭಾರತ ಸೌರಶಕ್ತಿ ಕಾರ್ಹೋರೇಷನ್ ಸಪಯೋಗದಲ್ಲಿ ಈ ಯೋಜನೆಯನ್ನು ಸಾಕಾರಗೊಳಿಸಲಾಗಿದೆ ಗ್ರಿಡ್ ಪ್ಲಾರಿಟಿ ಅಂತರವನ್ನು ತಗ್ಗಿಸುವ ದೇಶದ ಮೊದಲನೇ ಯೋಜನೆ ಇದಾಗಿದೆ

ಅಷ್ಲೇ ಅಲ್ಲದೇ ಈ ಯೋಜನೆಯಲ್ಲಿ ಇಂಗಾಲ ಹೊರ ಸೂಸುವಿಕೆ ಪ್ರಮಾಣವು ಗಣನೀಯವಾಗಿ ತಗ್ಗಿದೆ ರೇವಾ ಯೋಜನೆ ಭಾರತದಲ್ಲಹ್ಷೇ ಅಲ್ಲದೇ ವಿದೇಶಗಳಲ್ಲೂ ತನ್ನ ರಚನೆ ವಿನ್ಯಾಸ ಹಾಗೂ ಅವಿಷ್ಠಾರಗಳ ಮೂಲಕ ಗಮನ ಸೆಳೆದಿದೆ ಇತರ ರಾಜ್ಞಗಳು ಇದನ್ನು ಮಾದರಿಯಾಗಿ ಅನುಸರಿಸುವಂತೆ ನವ ಮತ್ತು ನವೀಕರಣ ಇಂಧನ ಸಚಿವಾಲಯ ಸೂಚಿಸಿದೆ ಈ ಯೋಜನೆ ವಿಶ್ವ ಬ್ಯಾಂಕ್ ಅಧ್ಯಕ್ಷರ ಗುಂಪಿನ ಪ್ರಶಸ್ತಿಗೆ ಭಾಜನವಾಗಿರುವುದಲ್ಲದೇ ಪ್ರಧಾನಿಯವರ ಎ ಬುಕ್ ಆಪ್ ಇನೋವೇಷನ್ ನ್ಲೂ ಬಿಗಿನಿಂಗ್ ಪುಸ್ತಕದಲ್ಲೂ ಉಲ್ಲೇಖಿಸಲ್ಲಟ್ಟಿದೆ ಇದು ಹೊರ ರಾಜ್ಯದ ಗ್ರಾಹಕರಿಗೂ ನವೀಕರಣ ಇಂಧನ ಪೂರೈಸುವ ಮೊದಲ ಯೋಜನೆಯಾಗಿದೆ

ಈ ಸಮಾರಂಭದ ಕುರಿತ ಕಾರ್ಯಕ್ರಮವನ್ನು ರೇವಾ ಆಕಾಶವಾಣಿ ಪ್ರಸ್ತುತ ಪಡಿಸಲಿದ್ದು

ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳ ಸಿಬಿಎಸ್ಇ ಪಕ್ಷದಿಂದ ಕೆಲ ವಿಷಯಗಳನ್ನು ಕ್ಷೆಬಿಟ್ಸರುವ ಬಗ್ಗೆ ಕೆಲವರು ಸರಿಯಾದ ಮಾಹಿತಿ ಇಲ್ಲದೆ ಟೀಟಿಸುತ್ತಿರುವವರ ಬಗ್ಗೆ ಕೇಂದ್ರ ಮಾನವ ಸಂಪನ್ನೂಲ ಅಭಿವೃದ್ದಿ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಸಮಾಧಾನ ವ್ಲಕ್ಷಪಡಿಸಿದ್ದಾರೆ ಸರ್ಕಾರದ ಕ್ರಮವನ್ನು ಟೀಕಿಸುತ್ತಿರುವವರು ನಿರ್ದಿಷ್ಟ ವಿಷಯಗಳನ್ನು ಕೈಗೆಕ್ತಿಕೊಂಡು ಅದನ್ನು ಭಾವನಾತ್ಕಕವಾಗಿ ಹೇಳುವ ಮೂಲಕ ಸತ್ಯವನ್ನು ಮರೆಮಾಚುವ ಪ್ರಯತ್ವ ನಡೆಸುತ್ನಿದ್ಗಾರೆ ಎಂದು ಅವರು ಬೇಸರ ವ್ಯಕ್ಷಪಡಿಸಿದ್ಗಾರೆ ಶಿಕ್ಷಣ ಮಕ್ಕಳಿಗೆ ಕಲ್ಪಿಸುವುದು ಪವಿತ್ರ ಕರ್ತಮ್ಲವಾಗಿದ್ಲು ಈ ವಿಚಾರದಲ್ಲಿ ರಾಜಕಾರಣ ಬೆರೆಸಬಾರದು ಎಂದು ಅವರು ಹೇಳಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರು ಅಂತಾರಾಷ್ಷೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಸ್ವಾಪಿಸಲಾಗಿರುವ ದೇಶದಲ್ಲೇ ಅತಿ ದೊಡ್ಡ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಮೂಲಸೌಕರ್ಯಗಳನ್ನು ಪರಿಶೀಲಿಸಿದರು ಬಳಿಕ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಕೊರೋನಾ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು